ತೀವ್ರ ಮಳೆಯಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಕೂಡ ಹಾನಿಯಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ನಿನ್ನೆ ಈ ಎರಡೂ ರಾಜ್ಗಗಳ ಮುಖ್ಯಮಂತ್ರಿಗಳ ಜೊತೆ ದೂರವಾಣಿಯಲ್ಲಿ ಮಾತುಕತೆ ನಡೆಸ ಮಳೆ ಹಾಗೂ ಪ್ರವಾಪ ಪರಿಸ್ಥಿತಿ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ ಪರಿಹಾರ ಮತ್ತು ರಕ್ಷಣಾ ಕಾರ್ಯದಲ್ಲಿ ಕೇಂದ್ರದಿಂದ ಎಲ್ಲ ರೀತಿಯ ನೆರವು ನೀಡುವುದಾಗಿ ಅವರು ಘೋಷಿಸಿದ್ದಾರೆ ಮಹಾರಾಷ್ಟ ಮುಖ್ಯಮಂತ್ರಿ ಉದ್ದವ್ ಕಾಕ್ರೆ ಅವರೊಂದಿಗೆ ಮಾತುಕತೆ ನಡೆಸಿರುವ ಕುರಿತು ಟ್ವೀಟ್ ಮಾಡಿರುವ ಶ್ರಧಾನ ಮಂತ್ರಿ ಮಹಾರಾಷ್ಷದಲ್ಲಿ ಪ್ರವಾಪ ಪರಿಸ್ತಿತ ಹಾಗೂ ಭಾರೀ ಮಳೆ ಕುರಿತು ಮಾಹಿತಿ ಪಡೆದುಕೊಳ್ಳಲಾಗಿದೆ ಸಂತ್ರಸ್ತ ಸಹೋದರ ಸಹೋದರಿಯರ ಜೊತೆ ಸದಾ ತಾವು ಇರುವುದಾಗಿ ಭರವಸೆ ನೀಡಿದ್ದು ಅಲ್ಲಿನ ಸರ್ಕಾರಕ್ಕೆ ಎಲ್ಲ ರೀತಿಯ ನೆರವಿನ ಭರವಸೆ ನೀಡಲಾಗುವುದು ಎಂದು ತಿಳಿಸಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರೊಂದಿಗೂ ರಾಜ್ಯದಲ್ಲಿನ ಮಳೆ ಹಾಗೂ ಶ್ರವಾಪ ಪರಿಸ್ಥಿತಿಯಿಂದಾಗಿ ಉಂಟಾಗಿರುವ ಸಮಸ್ಥೆ ಕುರಿತು ಮಾಹಿತಿ ಪಡೆದುಕೊಂಡಿದ್ದೇನೆ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಉಂಟಾಗಿರುವ ಶ್ರವಾಹದಿಂದಾಗಿ ಬಾಧಿತರಾಗಿರುವ ಕರ್ನಾಟಕದ ಸಹೋದರ ಮತ್ತು ಸಹೋದರಿಯರೊಂದಿಗೆ ನಾವು ಜೊತೆಯಾಗಿ ನಿಲ್ಲುತ್ತೇವೆ ಪ್ರಸ್ತುತ ನಡೆಯುತ್ತಿರುವ ರಕ್ಷಣಾ ಮತ್ತು ಪರಿಹಾರ ಕಾರ್ಯಕ್ಕೆ ಕೇಂದ್ರದಿಂದ ಎಲ್ಲ ಅಗತ್ಯ ನೆರವಿನ ಬೆಂಬಲದ ಭರವಸೆ ನೀಡಲಾಗಿದೆ ಎಂದು ನರೇಂದ್ರ ಮೋದಿ ಟ್ವೀಟ್ನಲ್ಲಿ ತಿಳಿಬಿದ್ದಾರೆ ಪ್ರಧಾನ ಮಂತ್ರಿ ಅವರ ಜೊತೆಗಿನ ಮಾತುಕತೆ ಕುರಿತು ಟ್ವೀಟ್ನಲ್ಲಿ ವಿಷಯ ಪ್ರಸ್ತಾಪಿಸಿರುವ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ರಾಜ್ಯದಲ್ಲಿ ಸುರಿಯುತ್ತಿರುವ ಭಾರೀ ಮಳೆ ನೆರೆ ಪರಿಸ್ಥಿತಿಗಳ ಬಗ್ಗೆ ಹಾಗೂ ರಾಜ್ಯ ಸರ್ಕಾರ ಕೈಗೊಂಡಿರುವ ತುರ್ತು ಪರಿಹಾರ ಕಾರ್ಯ ಸಂತ್ರಸ್ತರಿಗೆ ನೆರವು ಸೇರಿದಂತೆ ಮೊದಲಾದ ವಿಷಯಗಳ ಬಗ್ಗೆ ಶ್ರಧಾನ ಮಂತ್ರಿ ಅವರಿಗೆ ಮಾಹಿತಿ ನೀಡಲಾಯಿತು ಕೇಂದ್ರ ಸರ್ಕಾರದಿಂದ ಎಲ್ಲ ಅಗತ್ಯ ನೆರವು ನೀಡಲಾಗುವುದು ಎಂದು ನರೇಂದ್ರ ಮೋದಿ ಅವರು ತಿಳಿಸಿದ್ದಾಗಿ ಹೇಳಿದ್ದಾರೆ

ಮುಖ್ಯಕಾರ್ಯನಿರ್ವಹಣಾಧಿಕಾರಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಗೃಪ ಕಚೇರಿ ಕೃಷ್ಣಾದಲ್ಲಿ ನಿನ್ನೆ ವಿಡಿಯೋ ಸಂವಾದ ನಡೆಸಿ ನೆರೆ ಸಂತ್ರಸ್ತರ ನೆರವಿಗೆ ಯುದ್ದೋಪಾದಿಯಲ್ಲಿ ಮುಂದಾಗಬೇಕೆಂದು ಸೂಚನೆ ನೀಡಿದ್ದಾರೆ ಯಾವ ಪ್ರದೇಶಗಳಲ್ಲಿ ಎಷ್ಟು ಬೆಳೆ ನಷ್ಷವಾಗಿದೆ ಎಂಬ ಬಗ್ಗೆ ಹಾಗೂ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ ಆಗಿರುವ ಅಂದಾಜು ವರದಿಯನ್ನು ಒಂದು ವಾರದೊಳಗೆ ಕಳುಹಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಅವರು ಸೂಚಿಸಿದ್ದಾರೆ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ನಡೆಸುವ ರಾಷ್ಷೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಫಲಿತಾಂಶವನ್ನು ರಾಷ್ಷೀಯ ಪರೀಕ್ಸಾ ಸಂಸ್ಥೆ ಎನ್ ಟ ಎ ಪ್ರಕಟಿಸಿದೆ

ಜಾಲತಾಣದ ಮೂಲಕ ಫಲಿತಾಂತವನ್ನು ಡೌನ್ನೋಡ್ ಮಾಡಿಕೊಳ್ಳಬಹುದಾಗಿದೆ

ದೇಶಾದ್ಯಂತ ಇಂದಿನಿಂದ ನವರಾತ್ರಿ ಉತ್ತವದ ಸಂಭ್ರಮ

ಈ ಸಮಯದಲ್ಲಿ ಶಕ್ತಿ ದೇವತೆ ಆರಾಧಾನೆ ವಿಜ್ಯಂಭಣೆಯಿಂದ ನಡೆಯಲಿದೆ ಶಕ್ತಿ ಸ್ವರೂಪಿಣಿಯಾದ ಶ್ರೀ ದುರ್ಗೆಯನ್ನು ಮಹಾಕಾಳ ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿ ರೂಪದಲ್ಲಿ ತ್ರದ್ದಾಧಕಿಯಿಂದ ಆಚರಿಸಲಾಗುತ್ತದೆ ದೇವಿಯ ಮಂದಿರಗಳಲ್ಲಿ ತಾಯಿ ದುರ್ಗಾಮಾತೆಯನ್ನು ವಿತಿಪ್ಪರೂಪದಲ್ಲಿ ಅಲಂಕರಿಸಿ ವಿಶೇಷವಾಗಿ ಪೂಜಿಸಲಾಗುತ್ತದೆ ನವರಾತ್ರಿಯ ಮೊದಲನೆ ದಿನವಾದ ಇಂದು ದೇವಿ ದುರ್ಗಿಯನ್ನು ಶೈಲಪುತ್ರಿಯಾಗಿ ಆರಾಧಿಸಲಾಗುತ್ತದೆ ಜಮ್ಮ ಕಾತ್ಮೀರದಲ್ಲೂ ನವರಾತ್ರಿ ಹಬ್ಬದ ಸಂಭ್ರಮ ಆರಂಭವಾಗಿದ್ದು ದುರ್ಗಿಯನ್ನು ಆರಾಧಿಸಲು ದೇವಸ್ಥಾನಗಳಿಗೆ ಜನಸಮೂಹ ತೆರಳುತ್ತದೆ

ತ್ರೀನಗರದ ದುರ್ಗಾನಾಥ್ ದೇವಾಲಯ ತುಮುಲ್ಲಾದ ಖೀರ್ ನಾಥ್ ದೇವಾಲಯಕ್ಷಿ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದಾರೆ ಕರ್ನಾಟಕದಲ್ಲಿ ಇಂದಿನಿಂದ ವಿಶ್ವವಿಖ್ನಾತ ಮೈಸೂರು ದಸರಾ ಮಹೋತ್ತವಕ್ಕೆ ಚಾಲನೆ ದೊರೆಯಲಿದೆ ಕೊರೋನಾ ಭೀತಿಯಿಂದಾಗಿ ಈ ಬಾರಿ ದಸರಾ ಉತ್ಪವನ್ನು ಸರಳವಾಗಿ ಆಚರಿಸಲು ರಾಜ್ನ ಸರಕಾರ ನಿರ್ಧರಿಸಿದೆ

ನಾಡಿನ ಹೆಸರಾಂತ ವೈದ್ಯ ಜಯದೇವ ಪ್ಪದ್ರೋಗ ವಿಜ್ವಾನ ಮತ್ತು ಸಂಕೋಧನಾ ಸಂಸ್ವೆಯ ನಿರ್ದೇತಕ ಡಾ

ಮಂಜುನಾಥ್ ದಸರೆಗೆ ಚಾಲನೆ ನೀಡಲಿದ್ದಾರೆ ಇದೇ ವೇಳೆ ಐವರು ಕೊರೋನಾ ವಾರಿಯರ್ಸ್ನ್ನು ಸನ್ನಾನಿಸಲಾಗುವುದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್

ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ತಿ ಸಿ ಟರವಿ ಹಾಗೂ ಮೈಸೂರು ಭಾಗದ ವಿವಿಧ ಜನಪ್ರತಿನಿಧಿಗಳು ದಸರಾ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕಾವೇರಿ ನದಿಯ ಉಗಮ ಸ್ಮಾನ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿಂದು ಕಾವೇರಿ ತೀರ್ಥೋಧ್ವವಾಯಿತು

ತೀರ್ಥೋದ್ದವ ಸಂದರ್ಭ ಭಕ್ತರಿಗೆ ಕ್ಷೇತಕ್ಷೆ ಪ್ರವೇತ ಇರುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಅನೀಸ್ ಕಣ್ಣಣಿ ಜಾಯ್ ತಿಳಬದ್ದಾರೆ ಆದರೆ ತೀರ್ಥೋಧ್ವವದ ಬಳಿಕ ಭಕ್ತರಿಗೆ ತಲಕಾವೇರಿ ಕ್ಷೇತ್ರ ಪ್ರವೇತಿಸಲು ಅನುಮತಿ ನೀಡಲಾಗಿದ್ದು ತಲಕಾವೇರಿಯ ಕಾವೇರಿ ಕುಂಡಿಕೆ ಮುಂದಿನ ಕೊಳದಲ್ಲಿ ಭಕ್ತರು ಪುಣ್ಯಸ್ನಾನ ಮಾಡಲು ಅವಕಾಶ ಇರುವುದಿಲ್ಲ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ

ಇಂದು ಎರಡು ಪಂದ್ಯಗಳು ನಡೆಯಲಿವೆ ದುದೈನಲ್ಲಿ ಸಂಜೆ

ಒಡೆನ್ಸೆಯಲ್ಲಿ ನಡೆಯುತ್ತಿರುವ ಡೆನ್ಮಾರ್ಕ್ ಓಪನ್ ಬ್ಯಾಡ್ಕಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಪುರುಷರ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಸೋಲುನುಭವಿಸಿದ್ದಾರೆ